ಮಂಡ್ಡ ಜಿಲ್ಲೆ ಮೃತ ರೈತನ ಮನೆಗೆ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಭೇಟಿ

ರಾಜ್ಯ ಮೈತ್ರಿ ಸರ್ಕಾರದ ವೈಫಲ್ಯ ಮರೆಮಾಚಲು ತಮ್ಮ ವಿರುದ್ಧ ಭ್ರಷ್ಟಚಾರ ಆರೋಪ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ಟೀಕೆ

ನೈಋತ್ಯ ಮುಂಗಾರು ಸಂಭವನೀಯ ನೈಸರ್ಗಿಕ ವಿಕೋಪ ಎದುರಿಸಲು ಕೊಡಗು ಜಿಲ್ಲಾಡಳಿತ ಸಜ್ಜು

ಖಾಸಗಿ ಟಿವಿ ಜಾನೆಲ್ಗಳು ಮಕ್ಕಳನ್ನು ಅಸಭ್ಯ ಹಾಗೂ ಅನುಚಿತವಾಗಿ ತೋರಿಸುವ ಕಾರ್ಯಕ್ರಮ ರೂಪಿಸಬಾರದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಆದೇಶ

ಆರ್ ವೇಟೆ ತಾಲ್ಲೂಕಿನ ಸಂತೇಬಾಚಳ್ಳಿ ಹೋಬಳಿಯ ಅಫಲಯ ಗ್ರಾಮದ ಮೃತ ರೈತನ ಮನೆಗೆ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಇಂದು ಭೇಟಿ ನೀಡಿ ರೈತನ ಕುಟುಂಬಕ್ಕೆ ಸಾಂತ್ವನ ಹೇಳಿದರು ಈ ಸಂದರ್ಭದಲ್ಲಿ ಮ್ಬತ ರೈಶನ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರ ಧನದ ಚೆಕ್ ಅನ್ನು ಮುಖ್ಚಮಂತ್ರಿ ನೀಡಿದರು ಮುಖ್ಯಮಂತ್ರಿ ಭೇಟಿ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸಿ

ಮಟ್ಟರಾಜು ಶಾಸಕ ನಾರಾಯಣಗೌಡ ಹಾಗೂ ಜಿಲ್ಲೆಯ ಅಧಿಕಾರಿಗಳು ಉಪಸ್ವಿತರಿದ್ದರು

ಮಹೇಶ್ ತಿಳಿಸಿದ್ದಾರೆ

ರೇಷ್ಮೆ ಬೆಲೆ ಹೆಚ್ಚಿಸಲು ರೇಷ್ಮೆಯ ಪದಿನೈದು ಉಪ ಉತ್ಪನ್ನಗಳ ತಯಾರಿಗೆ ಸಿದ್ಧಕೆ ನಡೆಸಲಾಗುತ್ತಿದೆ ಮುಂದಿನ ವಾರದಲ್ಲಿ ಈ ಯೋಜನೆಗೆ ಮುಖ್ಯಮಂತ್ರಿ ಚಾಲನೆ ನೀಡಲಿದ್ದಾರೆ ಎಂದು ಅವರು ತಿಳಿಸಿದರು ರೇಷ್ಠೆ ಪರಾಜು ಮುನ್ನವೇ ರೈತರ ಬ್ಕಾಂಕ್ ಖಾತೆಗಳಿಗೆ ಪಣ ಪಾಕುವ ವ್ಯವಸ್ಥೆ ಮಾಡಲಾಗುವುದು ರೇಷ್ಠೆ ಮಾರುಕಟ್ಟೆ ಅಧುನೀಕರಣಗೊಳಿಸಲಾಗುವುದು ಎಂದು ಸಾ

ಮಹೇಶ್ ಹೇಳಿದರು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಂಡೆಪ್ಪ ಖಾತೆಂಪುರ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವ ರಹೀಂ ಖಾನ್ ಇಂದು ಬೀದರ್ನಲ್ಲಿನ ಬ್ರಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದರು ಇತ್ತೀಚೆಗೆ ಬಿದ್ದ ಆಸ್ಪತ್ರೆಯ ಒಂದು ಭಾಗದ ಮುಂಬಾಗಿಲಿನ ಚಾವಣಿಯನ್ನು ಪರಿಶೀಲಿಸಿದ ಸಚಿವರು ಸಂಬಂಧಪಟ್ಟ ಗುತ್ತಿಗೆದಾರರನ್ನು ಕಮ್ಪ ಪಟ್ಟಿಗೆ ಸೇರಿಸುವಂತೆ ನಿರ್ದೇಶನ ನೀಡಿದರು ಕಟ್ಟಡದ ಒಳಾಂಗಣದ ಸ್ಥಿತಿ ಬಗ್ಗೆ ಸಚಿವರು ಮಾಹಿತಿ ಪಡೆದರು ಈ ಸಂದರ್ಭದಲ್ಲಿ ಅವರ ಜಿಲ್ಲಾಧಿಕಾರಿ ರುದ್ರೇಶ ಗಾಳಿ ಹಾಗೂ ಆಸ್ತಕ್ರೆ ವೈದ್ಯಾಧಿಕಾರಿಗಳು ಉಪಶ್ಥಿತರಿದ್ದರು

ಕುಮಾರಸ್ವಾಮಿ ತಮ್ಮ ವಿರುದ್ಧ ಭ್ರಷ್ಟಾಚಾರ ಆರೋಪ ಮಾಡುತ್ತಿದ್ದಾರೆ ಎಂದು ಬಿಜೆಪಿ ರಾಜ್ಕಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ಟೀಕಿಸಿದ್ದಾರೆ ಜಿಂದಾಲ್ ಉಕ್ಕು ಸ್ಥಾವರಕ್ಕೆ ಭೂಮಿ ಮಂಜೂರಾತಿಗೆ ತಾವು ಪಣ ಪಡೆದಿರುವುದಾಗಿ ಮಾಡುತ್ತಿರುವ ಆರೋಪದ ಬಗ್ಗೆ ಈ ಹಿಂದೆಯೇ ಸಿಬಿಐ ತನಿಖೆ ನಡೆಸಿ ಆರೋಪ ಮುಕ್ತಗೊಳಿಸಿದೆ ಎಂದು ಯಡಿಯೂರಪ್ಪ ಟ್ವೀಟ್ ಮಾಡಿದ್ದಾರೆ ಸಿಐಐ ವರದಿಯನ್ನು ಈಗ ಪ್ರಶ್ನಿಸುವ ಮೂಲಕ ಕುಮಾರಸ್ವಾಮಿ ತಮ್ಮ ಆಡಳಿತ ವೈಫಲ್ಯ ಮುಚ್ಚಿಹಾಕಲು ಯತ್ನಿಸುತ್ತಿದ್ದಾರೆ ಎಂದು ಅವರು ಹೇಳಿದ್ದಾರೆ

ಬೆಂಗಳೂರಿನ ಕರ್ನಾಟಕ ಸಂಸ್ವತ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಪೊ

ಹುರಕಡ್ಲಿ ಅವರನ್ನು ನೇಮಕ ಮಾಡಲಾಗಿದೆ ಶಿವಮೊಗ್ಗ ಕುವೆಂಪು ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಪ್ರೊ

ಪಾಟೀಲ್ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಡಾ

ಶಿರಾಲ್ ಶೆಟ್ಟಿ ಅವರನ್ನು ನೇಮಕ ಮಾಡಲಾಗಿದೆ

ಕಳೆದ ಮುಂಗಾರು ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ಸಂಭವಿಸಿದ ನೈಸರ್ಗಿಕ ವಿಕೋಪ ಪ್ರದೇಶಗಳಲ್ಲಿ ಈ ಬಾರಿ ಮುಂಜಾಗ್ರತಾ ತ್ರಮಗಳನ್ನು ವಹಿಸಲಾಗಿದ್ದು ಈಗಾಗಲೇ ನಿಯೋಜನೆಗೊಂಡಿರುವ ಸಿಬ್ಲಂದಿ ತುರ್ತು ಸಮಯದಲ್ಲಿ ಜನರನ್ನು ಸುರಕ್ಷಿತ ಹಾಗೂ ಮನರ್ ವಸತಿ ಶಿಬಿರಗಳಿಗೆ ಸ್ವಳಾಂತರಿಸಬೇಕು ಎಂದು ಜಿಲ್ಲಾಧಿಕಾರಿ ಅನೀಸ್ ಕಣ್ಣಣಿ ಜಾಯ್ ಸೂಚಿಸಿದ್ದಾರೆ ನೈಸರ್ಗಿಕ ವಿಕೋಪದಿಂದ ಹೆಚ್ಚು ಹಾನಿಗೊಳಗಾಗುವ ಪ್ರದೇಶಗಳೆಂದು ಗುರುತಿಸಿರುವ ಸ್ಥಳಗಳಿಂದ ಜನ ಜಾನುವಾರುಗಳನ್ನು ತಕ್ಷಣ ಸ್ಥಳಾಂತರಿಸುವಂತೆ ಅವರು ಸಿಬ್ಬಂದಿಗೆ ಸೂಚಿಸಿದ್ದಾರೆ ಸಂಭವಿನೀಯ ಹಾನಿ ಪ್ರದೇಶಗಳ ವಿದ್ವಾರ್ಥಿಗಳಿಗೆ ವಿದ್ವಾರ್ಥಿನಿಲಯಗಳ ಸೌಲಭ್ಯ ಒದಗಿಸಬೇಕು ಸಾಕಷ್ಟು ಸಂಖ್ಯೆಯಲ್ಲಿ ರೈನ್ ಕೋಟ್ಗಳು ತಾಡಪಾಲುಗಳು ಹಾಗೂ ಜೀವರಕ್ಷಕ ಉಡುಮಗಳನ್ನು ಸಿದ್ದಪಡಿಸಿಟ್ಟುಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ ಸಂಭವನೀಯ ಹಾನಿ ಪ್ರದೇಶಗಳಲ್ಲಿನ ವೃದ್ದರು ಮತ್ತು ಅನಾರೋಗ್ಯ ಪೀಡಿತ ಜನರನ್ನು ಜಿಲ್ಲಾಸ್ತ್ರೆಗೆ ದಾಖಲಿಸಬೇಕು ಭೂಕುಸಿತ ಸಂದರ್ಭಗಳಲ್ಲಿ ತೆರವು ಕಾರ್ಯಾಚರಣೆಗೆ ಭಾರೀ ಯಂತ್ರ ವಾಪನಗಳನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಸಿದ್ದವಾಗಿಡಬೇಕು ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ ಈ ಮಧ್ಯೆ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಣಾಧಿಕಾರಿ ಕೆ

ಖಾಸಗಿ ಟಿವಿ ಜಾನೆಲ್ಗಳಲ್ಲಿನ ರಿಯಾಲಿಟಿ ಶೋ ಮತ್ತು ಇತರ ಮನರಂಜನಾ ಕಾರ್ಯಕ್ರಮಗಳಲ್ಲಿ ಮಕ್ಕಳನ್ನು ಅಸಭ್ದ ಹಾಗೂ ಅನುಚಿತವಾಗಿ ತೋರಿಸುವುದನ್ನು ನಿಲ್ಲಿಸುವಂತೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಆದೇಶಿಸಿದೆ ನೃತ್ಯ ಆಧಾರಿತ ಕಾರ್ಯಕ್ರಮಗಳಲ್ಲಿ ಮಕ್ಕಳು ಚಲನಚಿತ್ರಗಳು ಹಾಗೂ ಇತರ ಮನರಂಜನಾ ಮಾದರಿಗಳಲ್ಲಿ ವಯಸ್ಕ ಕಲಾವಿದರು ಹಾಕುವ ಹೆಜ್ಜೆಗಳನ್ನು ಮಟ್ಟ ಮಕ್ಕಳೂ ಆನುಸರಿಸುತ್ತಿರುವುದು ಕಂಡು ಬರುತ್ತಿದೆ ಎಂದು ಸಚಿವಾಲಯ ಹೇಳಿದೆ ಇಂತಪ ಹೆಜ್ಜೆಗಳು ಕೆಲವೊಮ್ಮೆ ಮಕ್ಕಳ ವಯಸ್ಸಿಗೆ ತಕ್ಕದ್ದಾಗಿರುವುದಿಲ್ಲ

ಮಕ್ಕಳ ವಯೋಮಾನಕ್ಕೆ ತಕ್ಕುದಲ್ಲದ ಕಾರ್ಯಕ್ರಮಗಳನ್ನು ಮಾಡಬಾರದು ಕೆಟ್ಟ ಭಾಷೆ ಬಳಸಬಾರದು ಹಾಗೂ ಒಂಸೆಯನ್ನು ವೈಭವೀಕರಿಸುವ ದೃಶ್ಯಗಳನ್ನು ಸೇರಿಸಬಾರದು ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದೆ

ಸ್ಪೀಕರ್ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಇಂದು ಕಡೆಯ ದಿನವಾಗಿದ್ದು ವಿರೋಧ ಪಕ್ಷಗಳಿಂದ ಇದುವರೆಗೆ ಯಾರೂ ನಾಮಪತ್ರ ಸಲ್ಲಿಸದ ಹಿನ್ನೆಲೆಯಲ್ಲಿ ಲೋಕಸಭಾಧ್ಯಕ್ಷರಾಗಿ ಓಂ ಬಿರ್ಲಾ ಹೆಸರು ಪ್ರಕಟಣೆ ಮಾತ್ರ ಬಾಕಿ ಇದೆ ಬಿರ್ಲಾ ಅವರ ಹೆಸರನ್ನು ಎನ್ಡಿಎ ಮಿತ್ರ ಪಕ್ಷಗಳು ಅನುಮೋದಿಸಿದ್ದು ಎಐಎಡಿಎಂಕೆ ವೈಎಸ್ಆರ್ ಕಾಂಗ್ರೆಸ್ ಮತ್ತು ಬಿಜು ಜನತಾ ದಳ ಸಹಾ ಬೆಂಬಲ ಸೂಚಿಸಿವೆ ಲೋಕಸಭೆಗೆ ಬಿಜೆಪಿಯಿಂದ ಎರಡು ಬಾರಿ ಆಯ್ಕೆಯಾಗಿರುವ ಬಿರ್ಲಾ ಎನ್ಡಿಎ ಮೈತ್ರಿ ಕೂಟದ ಒಮ್ನತದ ಅಭ್ಯರ್ಥಿಯೂ ಆಗಿದ್ದಾರೆ ನಾಳೆ ಲೋಕಸಭೆಯ ಸ್ವೀಕರ್ ಚುನಾವಣೆ ನಿಗದಿಯಾಗಿದೆ

ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಮರ ತಾಲೂಕು ಪಂಜಾಯತ್ ಸಭಾಂಗಣದಲ್ಲಿ ಇಂದು ವಿವಿಧ ಯೋಜನೆಗಳಡಿ ಮಹಿಳೆಯರಿಗೆ ಪೊಲಿಗೆಯಂತ್ರ ಹಾಗೂ ಕುಶಲಕರ್ಮಿಗಳಿಗೆ ಪರಿಕರಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಟಿ ವೆಂಕಟರಮಣಯ್ಯ ಯುವಜನರನ್ನು ಸ್ವಉದ್ಯೋಗ ಮೂಲಕ ಸ್ವಾವಲಂಬಿಗಳನ್ನಾಗಿಸುವಲ್ಲಿ ಸರ್ಕಾರ ಮಹಿಳೆಯರೂ ಹಾಗೂ ಕುಶಲಕರ್ಮಿಗಳಿಗೆ ವಿವಿಧ ಪರಿಕರಗಳನ್ನು ನೀಡಲಾಗುತ್ತಿದ್ದು ಅರ್ಪ ಫಲಾನುಭಾವಿಗಳು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಸಲಹೆ ನೀಡಿದರು

ಉತ್ತರ ಒಳನಾಡಿನಲ್ಲಿ ಒಣಹವೆ ಇತ್ತು

ಬೆಂಗಳೂರು ಹಾಗೂ ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ ಇರಲಿದ್ದು ಕೆಲವು ಪ್ರದೇಶಗಳಲ್ಲಿ ಹಗುರ ಮಳೆ ನರೀಕ್ಷಿತ